ಜಮ್ಮು ಕಾಶ್ಮೀರದ ಸುಂದೇರ್ಬನಿ ವಲಯದಲ್ಲಿ ಕದನ ವಿರಾಮ ಉಲ್ಲಂಘಿಸಿ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿ ಮುಗ್ಗ ನಾಗರಿಕರನ್ನು ಕೊಂದ ಪಾಕಿಸ್ತಾನದ ಕ್ರಮಕ್ಕೆ ಭಾರತದಿಂದ ಪ್ರಬಲ ಪ್ರತಿರೋಧ ದಾಖಲು

ವಿಶ್ಲಾಸಮತ ಯಾಚನೆಯಲ್ಲಿ ಗೆಲುವು

ಏರಿದ ಮೊದಲ ಭಾರತೀಯ ಯುವಕ ಎಂಬ ಕೀರ್ತಿಗೆ ಭಾಜನರಾದ ಪರ್ವತಾರೋಹಿ ಸತ್ಯರೂಪ್ ಸಿದ್ದಾಂತ

ಮೋದಿ ಅವರು ಗಾಂಧಿನಗರದಲ್ಲಿ ಮೊದಲಿಗೆ ವೈಬ್ರೆಂಟ್ ಗುಜರಾತ್ ಜಾಗತಿಕ ವ್ಯಾಪಾರ ಮೇಳವನ್ನು ಉದ್ಘಾಟಿಸಲಿದ್ದಾರೆ ಇದು ವೈಬ್ರೆಂಟ್ ಗುಜರಾತ್ ಜಾಗತಿಕ ಶೃಂಗಸಭೆಯ ಭಾಗವಾಗಿದ್ದು ಶೃಂಗಸಭೆಯನ್ನು ಪ್ರಧಾನಿ ಅವರು ನಾಳಿ ಉದ್ವಾಟಿಸುವರು ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ

ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಹಮದಾಬಾದ್ನಲ್ಲಿಂದು ಹೊಸದಾಗಿ ನಿರ್ಮಿಸಿರುವ ಸರ್ದಾರ್ ವಲಭಭಾಯಿ ಪಟೇಲ್ ವೈದ್ಯಕೀಯ ವಿಜ್ಞಾನಗಳ ಮತ್ತು ಸಂಶೋಧನಾ ಸಂಸ್ದೆಯನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ ಅತ್ಯಾಧುನಿಕ ಸೌಲಭ್ಯ ಹೊಂದಿರುವ ಈ ಸೂಪರ್ ಸ್ವೆಷಾಲಿಟಿ ಸಾರ್ವಜನಿಕ ಆಸ್ಪತ್ರೆಯನ್ನು ಅಹಮದಾಬಾದ್ ಮುನಿಸಿಪಲ್ ಕಾರ್ಪೋರೇಷನ್ ನಿರ್ಮಿಸಿದ್ದು ಇದರಲ್ಲಿ ಏರ್ ಅಂಬ್ಯುಲೆನ್ಸ್ ಸೇರಿದಂತೆ ಎಲ್ಲ ಸೌಕರ್ಯಗಳು ಇವೆ ಪ್ರಧಾನಿ ಅವರು ಸಾಬರಮತಿ ನದಿ ತೀರದಲ್ಲಿ ಆಹಮದಾಬಾದ್ ಶಾಪಿಂಗ್ ಮೇಳಕ್ಕೂ ಚಾಲನೆ ನೀಡಲಿದ್ದಾರೆ ಭಾರತದಲ್ಲಿ ನಡೆಯುತ್ತಿರುವ ಈ ರೀತಿಯ ಮೇಳ ಮೊದಲನೆಯದ್ದಾಗಿದ್ದು ಇದು ನಗರದ ಉದ್ದಿಮೆದಾರರಿಗೆ ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸಲು ಒಂದು ವೇದಿಕೆಯಾಗಿದೆ ಎರಡೂ ಕಡೆಯೂ ಪ್ರಧಾನಿಯವರು ಸಭಿಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ನಾಳೆ ಬೆಳಿಗ್ಗೆ ಪ್ರಧಾನಿ ಅವರು ಮೂರು ದಿನಗಳ ವೈಬ್ರೆಂಟ್ ಗುಜರಾತ್ ಜಾಗತಿಕ ಶೃಂಗಸಭೆಯನ್ನು ಉದ್ವಾಟಿಸಲಿದ್ದಾರೆ ಇದು ಜಾಗತಿಕ ಸಾಮಾಜಿಕ ಆರ್ಥಿಕ ಅಭಿವೃದ್ದಿ ಜ್ಞಾನ ವಿನಿಮಯ ಮತ್ತು ಪರಿಣಾಮಕಾರಿ ಸಹಭಾಗಿತ್ವ ಮತ್ತಿತರ ವಿಷಯಗಳ ಬಗ್ಗೆ ಚರ್ಚಿಸಲು ವೇದಿಕೆ ಒದಗಿಸಲಿದೆ

ಶನಿವಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಸೂರತ್ ಸಮೀಪದ ಹಜೀರ ಕೈಗಾರಿಕಾ ಪ್ರದೇಶಕ್ಕೆ ಭೇಟಿ ನೀದಿ ಹಜೀರಾ ಗನ್ ಫ್ಯಾಕ್ಚರಿ ಆರಂಭದ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಹಜೀರಾದಿಂದ ಅವರು ದಾದ್ರಾ ಮತ್ತು ನಗರ್ಹವೇಲಿಯಾ ರಾಜಧಾನಿ ಸಿಲ್ವಾಸಕ್ಕೆ ಭೇಟಿ ನೀಡಲಿದ್ದು ಅಲ್ಲಿ ಹಲವು ಅಭಿವೃದ್ದಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ನೆರವೇರಿಸುವರು ಪ್ರಧಾನಮಂತ್ರಿ ಶನಿವಾರ ಮುಂಬೈಗೆ ಭೇಟಿ ನೀಡಲಿದ್ದು ಅಲ್ಲಿ ಭಾರತೀಯ ಸಿನಿಮಾ ಕುರಿತಾದ ರಾಷ್ಟ್ರೀಯ ವಸ್ತುಸಂಗ್ರಹಾಲಯದ ಹೊಸ ಕಟ್ಟಡವನ್ನು ಉದ್ಪಾಟಿಸುವರು

ಕುಂಭಮೇಳದ ಸಂಗಮಲ್ಲಿ ಪೂಜೆ ಸೇರಿದಂತೆ ಅನೇಕ ಕಾರ್ಯಕ್ರಮಗಳಲ್ಲಿ ರಾಷ್ಟಪತಿ ಪಾಲ್ಗೊಳ್ಳಲಿದ್ದಾರೆ ಅವರು ಸಾಧು ಸಂತರನ್ನೂ ಸಹ ಭೇಟಿ ಮಾಡಲಿದ್ದಾರೆ ಇದೇ ವೇಳೆ ರಾಷ್ಟ್ ಪತಿಗಳು ಮಹರ್ಷಿ ಭಾರದ್ವಾಜ್ ಅವರ ಪ್ರತಿಮೆಯನ್ನು ಅನಾರಣಗೊಳಿಸಲಿದ್ದಾರೆ ನಂತರ ಅಅರೈಲ್ ಪ್ರದೇಶದ ಪರಮಾರ್ಥ್ ನಿಕೇತನ್ನಲ್ಲಿ ಆಯೋಜಿಸಲಾಗಿರುವ ವಿಶ್ವಶಾಂತಿ ಯಾಗದಲ್ಲೂ ರಾಮನಾಥ್ ಕೋವಿಂದ್ ಪಾಲ್ಗೊಳ್ಳಲಿದ್ದಾರೆ

ಪಾರಮಾರ್ಥ ನಿಕೇತನ ಹರಿಜನ್ ಸೇವಕ್ ಸಂಘ ಮತ್ತು ಗ್ಲೋಬಲ್ ಇಂಟರ್ಫೇತ್ ವಾಶ್ ಅಲೈಯನ್ಸ್ ಈ ಶೃಂಗಸಭೆಯನ್ನು ಆಯೋಜಿಸಿವೆ ಮುಂದಿನ ವಾರದಿಂದ ವಾರಾಣಸಿಯಲ್ಲಿ ಆರಂಭವಾಗಲಿರುವ ಪ್ರವಾಸಿ ಭಾರತ ದಿನ ಸಮ್ಮೇಳನದಲ್ಲಿ ನಾನಾ ದೇಶಗಳಲ್ಲಿರುವ ಭಾರತೀಯ ಮೂಲದ ವ್ಯಕ್ತಿಗಳನ್ನು ಸ್ವದೇಶದ ಜೊತೆ ಬೆಸೆಯಲು ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಹೇಳಿದ್ದಾರೆ

ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ದಿನೇಶ್ ಮಹೇಶ್ವರಿ ಮತ್ತು ದೆಹಲಿ ಹೈಕೋರ್ಟ್ನ ನ್ನಾಯಮೂರ್ತಿ ಸಂಜೀವ್ ಖನ್ನಾ ಅವರನ್ನು ಸುಪ್ರೀಂ ಕೋರ್ಟ್ ನ್ನಾಯಮೂರ್ತಿಗಳನ್ನಾಗಿ ಪದನ್ನೋತಿ ನೀಡುವ ಆದೇಶಕ್ಕೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸಹಿ ಹಾಕಿದ್ದಾರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ನಾಯಮೂರ್ತಿ ರಂಜನ್ ಗೊಗೊಯ್ ನೇತ್ಪತ್ತದ ಕೊಲಿಜಿಯನ್ ಈ ಇಬ್ಬರು ನ್ಯಾಯಮೂರ್ತಿಗಳನ್ನು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳನ್ನಾಗಿ ನೇಮಿಸಲು ಶಿಫಾರಸು ಮಾಡಿತ್ತು

ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ದೆಹಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಏಮ್ಸ್ಗೆ ದಾಖಲಾಗಿ ಹಕ್ಕಿ ಜ್ವರ ಸ್ವೈನ್ ಫ್ಲೂಗೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಶಾ ಅವರು ತಮ್ಮ ಟ್ವೀಟ್ನಲ್ಲಿ ಚಿಕಿತ್ವೆ ಪಡೆಯುತ್ತಿದ್ದೇನೆ ಆದಷ್ಟು ಬೇಗ ಗುಣಮುಖನಾಗುತ್ತೇನೆ ಎಂದು ಹೇಳಿದ್ದಾರೆ ಉಸಿರಾಟದ ತೊಂದರೆ ಹಿನ್ನೆಲೆಯಲ್ಲಿ ಅವರು ಕಳೆದ ರಾತ್ರಿ ಆಸ್ಸತ್ರೆಗೆ ದಾಖಲಾದರು

ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತನ್ನ ಹೇಳಿಕೆಯಲ್ಲಿ ಪಾಕಿಸ್ತಾನದ ರಾಯಭಾರ ಕಚೇರಿಯ ಅಧಿಕಾರಿಯನ್ನು ಕರೆಸಿ ತಮ್ಮ ಪ್ರತಿರೋಧವನ್ನು ದಾಖಲಿಸಿದ್ದಾಗಿ ಹೇಳಿದೆ

ಅಲ್ಲದೆ ಪಾಕಿಸ್ತಾನಿ ಪಡೆಗಳು ಗಡಿಯಲ್ಲಿ ಭಯೋತ್ಸಾದಕರು ಒಳನುಸುಳಲು ಬೆಂಬಲ ನೀಡುತ್ತಿರುವುದಕ್ಕೂ ಭಾರತ ವಿರೋಧ ವ್ಯಕ್ತಪಡಿಸಿದೆ ಎಂದು ಸಚಿವಾಲಯ ತಿಳಿಸಿದೆ

ಆರೋಗ್ಯ ಸಂಸ್ಥೆಯಲ್ಲಿ ರಾಯಭಾರಿಯಾಗಿ ಕೆಲಸ ಮಾಡುತ್ತಿರುವ ಯೋಹ್ವೆ ಸಸಕಾವ ಅವರನ್ನು ಆಯ್ಲೆ ಮಾಡಲಾಗಿದೆ ಸಸಕಾವ ಅವರು ಭಾರತ ಹಾಗೂ ವಿಶ್ವದಾದ್ಯಂತ ಕ್ಷಯರೋಗ ನಿರ್ಮೂಲನೆಗೆ ಮಾಡಿರುವ ಸೇವೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ

ನವದೆಹಲಿಯಲ್ಲಿ ನಿನ್ನೆ ಕಾರ್ಯಕ್ರಮವೊಂದರಲ್ಲಿ ಈ ವಿಷಯ ತಿಳಿಸಿದ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ದಿ ಸಚಿವ ಪ್ರಕಾಶ್ ಜಾವಡೇಕರ್ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಕ್ರೀಡಾ ಚಟುವಟಿಕೆಗಳು ಮತ್ತು ಜೀವನ ಕೌಶಲ್ಯ ಶಿಕ್ಷಣ ಪಡೆಯಲು ಕಾಲಾವಕಾಶವಾಗುವಂತೆ ಪಠ್ಯದ ಹೊರೆ ತಗ್ಗಿಸಲು ನಿರ್ಧರಿಸಲಾಗಿದೆ ಎಂದರು ವಿದ್ಯಾರ್ಥಿಗಳಿಗೆ ಮೌಲ್ನಯುತ ಶಿಕ್ಷಣ ಜೀವನ ಕೌಶಲ್ಯ ಮತ್ತು ಅನುಭವ ಆಧಾರಿತ ಶಿಕ್ಷಣದ ಅಗತ್ಯವಿದೆ ಎಂದು ಅವರು ಹೇಳಿದರು

ಸತ್ಯರೂಪ್ ಮೌಂಟ್ಸಿಡ್ಡಿಯ ಅತಿ ಎತ್ತರದ ಅಂಟಾರ್ಟಿಕಾ ಪರ್ವತವನ್ನು ಏರಿ ಇತಿಹಾಸ ನಿರ್ಮಿಸಿದ್ದಾರೆ

ಸತ್ಯರೂಪ್ ದಕ್ಷಿಣ ಕೊಲ್ಕತಾದ ಹರಿದೇವ್ಪುರದ ವಾಸಿಯಾಗಿದ್ದು ಮೂಲತ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ